ಅಂಗಡಿ ಮುಂಗಟ್ಟುಗಳು ಬಂದ್

ಈ ಸಮಯದಲ್ಲಿ ಯಾವುದೇ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಸಂಪೂರ್ಣ ಸ್ಥಗಿತಗೊಳಸಲಾಗಿದ್ದು ದೇತದಲ್ಲಿನ ಎಲ್ಲಾ ಮಾರುಕಟ್ಟೆಗಳು ಅಂಗಿ ಮುಂಗಟ್ಟುಗಳು ಬಂದ್ ಆಗಲಿವೆ ತೀರ ಅಗತ್ಯ ಸೌಲಭ್ಧಗಳಾದ ಹಾಲು ಔಷಧ ಅಂಗಡಿಗಳು ಆಸ್ಪತ್ರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸೌಕರ್ಯಗಳು ಮಾತ್ರ ದೊರೆಯಲಿವೆ

ಈ ದಿನ ಕಾರ್ಯ ನಿರ್ವಹಿಸಲೇಬೇಕಾದ ವೈದ್ಯರು ನರ್ಸ್ಗಳು ಆಸ್ಪತ್ರೆ ಸಿಬ್ಬಂದಿ ನೈರ್ಮಲ್ಯ ಕಾರ್ಮಿಕರು ವಿಮಾನಯಾನ ನೌಕರರು ಸರಕಾರಿ ಸಿಬ್ಬಂದಿ ಪೊಲೀಸರು ಮಾಧ್ಯಮದ ಜನತೆ ರೈಲು ಬಸ್ ಮತ್ತು ಆಟೋ ರಿಕ್ಷಾ ಸೇವೆಗಳಿಗೆ ಸಂಬಂಧಿಸಿದ ಜನರು ಹಾಗೂ ಗೃಹ ವಿತರಣೆ ಏಜೆಂಟರುಗಳಿಗೆ ಎಲ್ಲರೂ ಧನ್ನವಾದ ಅರ್ಪಿಸಬೇಕೆಂದು ಕರೆ ನೀಡಿದ್ದರು

ಉಪನಗರ ರೈಲು ಸೇವೆಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ ದೆಹಲಿ ಸೇರಿದಂತೆ ಇನ್ನಿತರೆ ಭಾಗಗಳಲ್ಲಿನ ಮೆಟ್ರೋ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಖಿಲ ಭಾರತ ವ್ಯಾಪಾರಿಗಳ ಮಹಾ ಒಕ್ಕೂಟ ಕೂಡ ಜನತ ಕರ್ಮ್ಯೂಗೆ ಬೆಂಬಲ ಸೂಚಿಸಿದೆ

ಆಟೋ ಮತ್ತು ಟ್ಯಾಕ್ಸಿಗಳ ಸಂಘಗಳು ಸೇರಿದಂತೆ ಹಲವಾರು ಒಕ್ಕೂಟಗಳು ಜನತಾ ಕರ್ಫ್ಯೂಗೆ ಕೈ ಜೋಡಿಸಿದೆ

ವೈದ್ಧರು ಮತ್ತು ಸಂಬಂಧಿಸಿದ ಇತರೆ ಇಲಾಖೆಗಳು ನೀಡಿರುವ ಸಲಹೆ ಸೂಚನೆಗಳನ್ನು ಒಂದು ದಿನ ಪಾಲಿಸುವುದರಿಂದ ನಿಮ್ಮ ಕುಟುಂಬ ಸದಸ್ದರು ಸ್ನೇಹಿತರು ಹಾಗೂ ಬಂಧು ಬಳಗ ಸುರಕ್ಷಿತವಾಗಿ ಇರಲಿದ್ದಾರೆ ಎಂದು ಸರಣೆ ಟ್ವೀಟ್ ಮಾಡಿದ್ದಾರೆ ಅನಗತ್ಯ ಪ್ರಯಾಣದಿಂದ ಯಾರೊಬ್ಲರಿಗೂ ಸಹಾಯವಾಗುವುದಿಲ್ಲ ಇದರಿಂದ ನಿಮ್ಮ ಕುಟುಂಬದವರಿಗೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ವಲಸಿಗರು ರೈಲು ಅಥವಾ ಬಸ್ ಪ್ರಯಾಣವನ್ನು ಕೈಗೊಳ್ಳದೇ ತಾವು ಇದ್ದಲ್ಲಿಯೇ ಇರುವಂತೆ ಮನವಿ ಮಾಡಿರುವ ಶ್ರಧಾನ ಮಂತ್ರಿ ಹೆಚ್ಚು ಜನಸಾಂದ್ರತೆ ಇರುವೆಡೆ ಸೇರುವುದರಿಂದ ಕೊರೊನಾ ಸೋಂಕು ಪರಡಬಹುದು ಆದುದರಿಂದ ಕೊರೋನಾ ವಿರುದ್ದದ ಪ್ರತಿಯೊಂದು ಸಣ್ಣ ಪ್ರಯತ್ನದಿಂದ ದೊಡ್ಡ ಪ್ರತಿಫಲ ಸಿಗಲಿದೆ ಎಂದು ಅವರು ತಿಳಿಸಿದ್ದಾರೆ

ನಿನ್ನೆ ದೃಢಪಟ್ಲರುವ ಎರಡು ಹೊಸ ಪ್ರಕರಣಗಳು ವಿಜಯವಾಡ ಹಾಗೂ ರಾಜಮಹೇಂದ್ರವರಮ್ನಲ್ಲಿ ಕಂಡು ಬಂದಿವೆ

ಈ ಸಮಯದಲ್ಲಿ ದಿಷಧ ಕಂಪನಿಗಳು ಉತ್ಪಾದನೆಗೆ ಉತ್ತೇಜನ ನೀಡಬೇಕೆಂದು ಸೂಚಿಸಿದರು ಪ್ರಧಾನ ಮಂತ್ರಿಯವರ ಕೋರಿಕೆಗೆ ಔಷಧ ಕಂಪನಿಗಳು ಸಹ ಅಗತ್ಯ ವೈದ್ಯಕೀಯ ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆ ಮಾಡಲಾಗುವುದು ಎಂದು ಭರವಸೆ ನೀಡಿದವು ಹೆಡ್ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಇನ್ನೂ ಐವರಿಗೆ ಕೊರೋನಾ ಸೋಂಕು ಹರಡಿರುವುದು ದೃಢಪಟ್ಟದೆ

ಕರ್ನಾಟಕದ ಜನತೆ ಎಲ್ಲಾ ಮುಂಜಾಗೃತಾ ತ್ರಮಗಳನ್ನು ತಪ್ಪದೆ ಪಾಲಿಸಬೇಕು ಎಂದು ಕರ್ನಾಟಕದ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಸೂಚಿಸಿದ್ದಾರೆ ಕರ್ನಾಟಕದಲ್ಲಿ ಇಂದು ತುರ್ತು ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಂಗಡಿ ಮುಂಗಟ್ಟುಗಳು ಟ್ಯಾಕ್ಷಿ ಮತ್ತು ವಾಹನ ಚಾಲಕರ ಸಂಘಗಳು ಇನ್ನಿತರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಜನತಾ ಕರ್ಫ್ಟೂಗೆ ಬೆಂಬಲ ನೀಡುವುದಾಗಿ ಘೋಷಿಸಿವೆ ಬಹುತೇಕ ಜಿಲ್ಲೆಗಳಲ್ಲಿ ಜನತಾ ಕರ್ಫ್ಟೂಗೆ ವ್ಯಾಪಕ ಬೆಂಬಲ ವ್ನಕ್ತವಾಗಿದೆ

ಇದರನ್ವಯ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳು ಮಳಿಗೆಗಳು ಶಾಪಿಂಗ್ ಮಾಲ್ಗಳು ಕಾರ್ಖಾನೆ ಮತ್ತು ಸಾರ್ವಜನಿಕ ಸಾರಿಗೆ ಸೌಲಭ್ಯಗಳು ಬಂದ್ ಆಗಲಿವೆ ಕೆಲವು ತುರ್ತು ಸೇವೆಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ ಗುಜರಾತ್ನಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಪ್ಪದಾಬಾದ್ ರಾಜ್ಕೋಟ್ ಸೂರತ್ ಮತ್ತು ವಡೋದರಗಳಲ್ಲಿನ ಪ್ರತ್ಯೇಕ ವಾರ್ಡ್ಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಆ ರಾಜ್ಯದ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಪ್ರಕಟಿಸಿದ್ದಾರೆ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಹಾಗೂ ಉಪ ಮುಖ್ಯಮಂತ್ರಿ ನಿತಿನ್ ಪಟೇಲ್ ನೇತೃತ್ವದಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ

ಜನತೆ ಅನಗತ್ಯವಾಗಿ ಕೊರೊನಾ ವೈರಸ್ ಪರೀಕ್ಷೆಗೆ ಒಳಗಾಗುವುದು ಬೇಡ ಎಂದು ಅವರು ಹೇಳಿದ್ದಾರೆ